ವಿವಾಹೇತರ ಸಂಬಂಧ ಕ್ರಿಮಿನಲ್ ಅಪರಾಧವಲ್ಲ ಸುಪ್ರೀಂಕೋರ್ಟ್ನಿಂದ ಮಹತ್ವದ ತೀರ್ಮ

ಕರ್ನಾಟಕದ ಕೋಲಾರ ಸಮೀಪ ಭೀಕರ ರಸ್ತೆ ಅಪಘಾತ ನಾಲ್ಲು ಸಾವು

ಅಂತಾರಾಷ್ಷೀಯ ಸೌರಶಕ್ತಿ ಮೈತ್ರಿಕೂಟ ರಚನೆಯ ಮುಂದಾಳತ್ವಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಗೆ ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಪ್ರಶಸ್ತಿ

ಬೆಂಗಳೂರಿನಲ್ಲಿ ಜೈವಿಕ ನಿಯಂತ್ರಣ ಸಂಶೋಧನೆಯ ಅಂತಾರಾಷ್ಪೀಯ ಸಮಾವೇಶ ಆರಂಭ

ವಿವಾಹಬಾಹಿರ ಸಂಬಂಧ ತ್ರಿಮಿನಲ್ ಅಪರಾಧವಲ್ಲ ಎಂದು ದೇತದ ಸವೋಚ್ಯನ್ಲಾಯಾಲಯ ಅಭಿಪ್ರಾಯಪಟ್ಟದೆ ಅಲ್ಲದೆ

ಮುಖ್ಯನ್ಯಾಯಮೂರ್ತಿ ದೀಪಕ್ಮಿಶ್ರಾ ನೇತೃತ್ವದ ಐವರು ನ್ವಾಯಮೂರ್ತಿಗಳ ನ್ವಾಯಪೀಠ ವಿವಾಹೇತರ ಸಂಬಂಧವನ್ನು ವಿಚ್ವೇದನಕ್ಕೆ ಆಧಾರವಾಗಬಲ್ಲ ಸಾಮಾಜಿಕ ತಪ್ಪು ಎಂದು ಕರೆಯಬಹುದೇ ಹೊರತು ಅದನ್ನು ಶಿಕ್ಷಾರ್ಹ ಅಪರಾಧ ಎನ್ನುವುದು ಪ್ರಸ್ತುತ ಕಾಲಮಾನದಲ್ಲಿ ಸೂಕ್ತವಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಲದೆ

ಇದು ಕಳೆದ ಮಧ್ಯರಾತ್ರಿಯಿಂದ ಜಾರಿಗೆ ಬಂದಿದೆ

ಈ ಕ್ರಮದಿಂದಾಗಿ ಚಾಲ್ತಿ ಖಾತೆ ಕೊರತೆ ಪ್ರಮಾಣ ತಗ್ಗಲಿದೆ

ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಆಧಾರ್ ಯೋಜನೆಯ ಸಾಂವಿಧಾನಿಕ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಊರ್ಜಿತಗೊಳಿಸಿದೆ ಆದರೆ ಬ್ಯಾಂಕ್ ಬಾತೆಗಳಗೆ ಮೊಬೈಲ್ ಪೋನುಗಳಗೆ ಹಾಗೂ ಶಾಲಾ ದಾಖಲಾತಿಗಳಗೆ ಆಧಾರ್ ಜೋಡಿಸಬೇಕೆಂಬ ಕೆಲವು ನಿಬಂಧನೆಗಳನ್ನು ಕೋರ್ಟ್ ರದ್ದುಪಡಿಸಿದೆ ಮುಖ್ಯ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಐವರುನ್ಡಾಯಮೂರ್ತಿಗಳನ್ನು ಒಳಗೊಂಡ ಸಾಂವಿಧಾನಿಕ ನ್ಯಾಯಪೀಠ ಪೀಠ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆ ಮತ್ತು ಕಾಯಂ ಖಾತೆ ಸಂಖ್ಯೆ ಪಾನ್ಗೆ ಆಧಾರ್ ಕಡ್ನಾಯ ಮಾಡಿರುವ ಅಂಶವನ್ನು ಊರ್ಜಿತಗೊಳಿಸಿದೆ ಆದರೆ ಬ್ಲಾಂಕ್ ಖಾತೆಗಳಿಗೆ ಮತ್ತು ದೂರವಾಣಿ ಸೇವೆಗಳಿಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಲ್ಲ ಎಂದು ನ್ಲಾಯಪೀಠ ಹೇಳಿದೆ ಶಾಲಾ ಪ್ರವೇಶಕ್ಕೆ ಆಧಾರ್ ಕಡ್ಡಾಯವಲ್ಲ ಅದೇ ರೀತಿ ಸಿಬಿಎಸ್ಇ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ನಡೆಸುವ ರಾರ್ಷಿಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಹಾಗೂ ಯುಜಿಸಿ ನಡೆಸುವ ಪರೀಕ್ಷೆಗಳಿಗೆ ಆಧಾರ್ ಕಡ್ಡಾಯವಲ್ಲ ನ್ನಾಯಪೀಠ ಆಧಾರ್ ಕಾಯಿದೆ ಅಡಿಯಲ್ಲಿ ರಾಷ್ವೀಯ ಭದ್ರತೆಗೆ ವಿನಾಯ್ತಿ ನೀಡಿದ್ದ ಅಂಶವನ್ನು ರದ್ದುಗೊಳಿಸಿದೆ ಆಧಾರ್ ಇರುವುದು ಸಮಾಜದ ದುರ್ಬಲ ವರ್ಗಕ್ಕೆ ಪ್ರಯೋಜನಗಳನ್ನು ಕಲ್ಪಿಸಲು ವ್ಯಕ್ತಿಯ ಘನತೆಯನ್ನು ಕಾಯ್ದುಕೊಳ್ಳುವುದು ವೈಯಕ್ತಿಕ ವಿಷಯವನ್ನು ಸಮಾಜದ ಸಮಗ್ರ ದೃಷ್ವಿಯನ್ನು ಹೊಂದಿರಬೇಕು ಎಂದು ಹೇಳದೆ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಗಾಜಿ ಯಾಬಾದ್ ಪ್ರದೇಶದಲ್ಲಿ ಇಂದು ಮುಂಜಾನೆ ನಡೆದ ಉಗ್ರರ ವಿರುದ್ದದ ಕಾರ್ಚಾಚರಣೆಯಲ್ಲಿ ಓರ್ವ ಉಗ್ರನನ್ನು ಸದೆಬಡಿದ ಯೋಧ ಹುತಾತ್ಸನಾಗಿದ್ದಾರೆ

ಪ್ರಧಾನಮಂತ್ರಿಗಳ ಅಭಿಲಾಶೆಯಂತೆ ಕೈತರ ವರಮಾನವನ್ನು ದುಪ್ಪಟ್ಟುಗೊಳಿಸಲು ಜೈವಿಕ ನಿಯಂತ್ರಣ ವಿಧಾನಗಳ ಬಳಕೆಯನ್ನು ಉತ್ತೇಜಿಸುವ ಅಗತ್ತವಿದೆ ಎಂದು ಕೇಂದ್ರೀಯ ಕೃಷಿ ಅನುಸಂಧಾನ ಪರಿಷತ್ನ ಪ್ರಧಾನ ನಿರ್ದೇಶಕರಾದ ಡಾತ್ರಿಲೋಚನ್ ಮೊಹಪಾತ್ರ ತಿಳಿಸಿದ್ದಾರೆ

ಇಂತಹ ಸಮಾವೇಶ ಇದೇ ಮೊದಲ ಬಾರಿಗೆ ದೇಶದಲ್ಲಿ ಆಯೋಜಿತವಾಗಿದೆ ಕೀಟಗಳು ಮತ್ತು ರೋಗಗಳ ನಿಯಂತ್ರಣಕ್ಕಾಗಿ ರೈತ ಸಮುದಾಯಕ್ಷೆ ಸರಳ ವಿಧಾನಗಳ ಅಗತ್ತವಿದೆ ಇದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಇಳುವರಿ ಪಡೆಯಲು ಗೊಬ್ಬರ ಪೂರ್ಕೆಕೆಯಷ್ಷೆ ಮುಖ್ಯವಾಗುತ್ತದೆ ಎಂದು ಅವರು ಹೇಳಿದರು ಮೂರುದಿನ ನಡೆಯುವ ಈ ಸಮಾವೇಶದಲ್ಲಿ ಹಲವು ಕೃಷಿ ತಜ್ಞರು ತಮ್ನ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ

ಕರ್ನಾಟಕದ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಆಮೆಕರ ಗ್ರಾಮದ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ಯೋಧ ಸೇರಿದಂತೆ ನಾಲ್ವರು ಮೃತಪಟ್ಲದ್ದಾರೆ ರಜೆಯ ನಂತರ ಮತ್ತೆ ಕರ್ತವ್ಲಕ್ಷೆ ತೆರಳಲು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೊರಟದ್ದ ಹವಾಲ್ವಾರ್ ಮತ್ತು ನಿವೃತ್ತ ಸೇನಾ ಸಿಬ್ಬಂದಿ ಕೋಲಾರದಿಂದ ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ದಾಣ ಮಾರ್ಗದಲ್ಲಿದ್ದಾಗ ಎದುರಿನಿಂದ ಬಂದ ಮತ್ತೊಂದು ಕಾರು ಮುಖಾಮುಖಿ ಡಿಕ್ಕಿಯಾಗಿ ಈ ದುರಂತ ಸಂಭವಿಸಿದೆ ಪೊಲೀಸರು ಪ್ರಕರಣ ದಾಖಲಿಸಿದ್ದು ತನಿಖೆ ಆರಂಭಿಸಿದ್ದಾರೆ ಭಾರತೀಯ ವೈದ್ವಕೀಯ ಮಂಡಳಿ ಎಂಸಿಐ ಆಡಳಿತ ನಡೆಸಲು ಹೊಸ ಆಯೋಗವನ್ನು ರಚಿಸಲು ಸಂಸತ್ ಅಗತ್ತ ಕಾಯ್ದೆಯನ್ನು ಅನುಮೋದಿಸುವವರೆಗೆ ಎಂಸಿಐ ನಿರ್ವಹಣೆಗೆ ಸಮಿತಿಯನ್ನು ರಚಿಸುವ ಸುಗ್ರೀವಾಜ್ನೆಗೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅಂಕಿತ ಹಾಕಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಮಾಧ್ವಮಗಳಿಗೆ ಈ ವಿಷಯ ತಿಳಿಸಿದ ಹಣಕಾಸು ಸಚಿವ ಅರುಣ್ ಜೇಟ್ಲ ಸಚಿವ ಸಂಪುಟ ಸುಗ್ರೀವಾಜ್ಞೆಗೆ ಅನುಮೋದಿಸಿತ್ತು ಎಂದರು ಎಂಸಿಐನ ಚುನಾಯಿತ ಮಂಡಳಿ ಅವಧಿ ಸದ್ದದಲ್ಲೇ ಮುಕ್ತಾಯವಾಗಲಿದೆ ಹಾಗಾಗಿ ಅದರ ಆಡಳಿತ ನಿರ್ವಹಣೆಗೆ ಗಣ್ಣ ವ್ವಕ್ತಿಯ ಸಮಿತಿಯೊಂದನ್ನು ರಚಿಸುವ ಅಗತ್ಯವಿದೆ ಎಂದು ಸರ್ಕಾರ ಪ್ರಸ್ತಾವನೆ ಸಿದ್ದಪಡಿಸಿತ್ತು ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಚಾಂಪಿಯನ್ಸ್ ಆಫ್ ಅರ್ಥ್ ಪ್ರಶಸ್ತಿಗೆ ಆಯ್ಲೆ ಮಾಡಲಾಗಿದೆ ಅಂತಾರಾಷ್ಷೀಯ ಸೌರ ಮೈತ್ರಿ ಪ್ರಯತ್ನಗಳು ಗುರುತಿಸಿ ನೀತಿ ನಾಯಕತ್ವ ವಿಭಾಗದಲ್ಲಿ ವಿಶ್ವಸಂಸ್ಥೆಯ ಪರಿಸರ ಪ್ರಶಸ್ತಿಗಾಗಿ ನರೇಂದ್ರ ಮೋದಿ ಹಾಗೂ ಫೆಂಚ್ ಅಧ್ಯಕ್ಷ ಇಮ್ಡಾನ್ಶುಯಲ್ ಮಕ್ರಾನ್ ಅವರನ್ನು ಆಯ್ಲೆ ಮಾಡಲಾಗಿದೆ ಎಂದು ವಿಶ್ವಸಂಸ್ಥೆಯ ಪರಿಸರ ವಿಭಾಗ ಪ್ರಕಟಿಸಿದೆ ಪರಿಸರ ರಕ್ಷಣೆಗೆ ಸಂಬಂಧಿಸಿದಂತೆ ಹೊಸ ವಲಯಗಳಲ್ಲಿ ಪರಸ್ಪರ ಸಹಕಾರ ಸಂಬಂಧಗಳನ್ನು ವೃದ್ದಿಸುವ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು

ಜಾಗತಿಕ ತಾಪಮಾನ ನಿರ್ವಹಣೆ ಕಾರ್ಯದಲ್ಲಿ ಭಾರತ ಮುಂದಾಳತ್ವ ವಹಿಸಲು ಸಿದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವೆ ಸುಷ್ಮಾ ಸ್ವರಾಜ್ ಸ್ಪಷ್ಟಪಡಿಸಿದ್ದಾರೆ ನ್ಯೂಯಾರ್ಕ್ನಲ್ಲಿ ನಿನ್ನೆ ನಡೆದ ಹವಾಮಾನ ಬದಲಾವಣೆ ಮೇಲಿನ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಸಚಿವರು ಹವಾಮಾನ ಬದಲಾವಣೆ ಯುದ್ದದಲ್ಲಿ ಭಾರತದ ಜವಾಬ್ದಾರಿ ಕುರಿತಂತೆ ಮತ್ತೊಮ್ಮೆ ಮನರುಚ್ಚರಿಸಿದ್ದಾರೆ ಭೂಮಿಯನ್ನು ತಾಯಿಯೆಂದು ಪರಿಗಣಿಸಿರುವ ಭಾರತೀಯ ತತ್ವಗಳಿಗೆ ಅನುಗುಣವಾಗಿ ಈಗಾಗಲೇ ನವದೆಹಲಿ ತಾಪಮಾನ ನಿರ್ವಹಣೆಯಲ್ಲಿ ತನ್ನ ಬದ್ಧತೆ ತೋರಿದೆ ಎಂದು ಸುಪ್ಮಾ ಹೇಳಿದ್ದಾರೆ ಇಡೀ ಮನುಕುಲಕ್ಕೆ ಭಾರಿ ಅಪಾಯವನ್ನು ತಂದೊಡ್ಡಿರುವ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಲು ಭಾರತ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವೇದಿಕೆಗಳನ್ನು ಸಹಭಾಗಿತ್ವ ಸಾಧಿಸಲು ಕಟಿಬದ್ದವಾಗಿದೆ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹೇಳಿದ್ದಾರೆ ಅವರು ಇರಾನ್ನ ಟೆಹರಾನ್ನಲ್ಲಿ ಸಭೆಯೊಂದರಲ್ಲಿ ಭಾಗವಹಿಸಿ ಮಾತನಾಡಿ ಭಯೋತ್ಪಾದನೆ ಇಸ್ಲಾಮಿಕ್ ದೇಶಗಳು ಸೇರಿದಂತೆ ಎಲ್ಲ ರಾಷ್ಟಗಳ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿಗೆ ಅಪಾಯ ತಂದೊಡ್ಡಿದೆ ಭಯೋತ್ಪಾದನೆಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂದು ವಿಂಗಡಿಸುವುದು ಸರಿಯಲ್ಲ ಎಂದರು ಭಯೋತ್ವಾದನೆ ವಿರುದ್ಧದ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ಅಗತ್ಯವಿದೆ ಎಂದು ಶ್ರತಿಪಾದಿಸಿದ ಅವರು ಗಡಿಯಾಚೆಯಿಂದ ನಡೆಯುತ್ತಿರುವ ಭಯೋತ್ಪಾದನಾ ಚಟುವಟಕೆಗಳು ನಿಲ್ಲಬೇಕು ಮತ್ತು ಭಯೋತ್ಪಾದಕ ಸಂಘಟನೆಗಳು ನೆರವು ನೀಡುವ ರಾಷ್ಟಗಳನ್ನು ಮೂಲೆಗುಂಪು ಮಾಡಬೇಕು ಎಂದು ಹೇಳಿದ್ದಾಗಿ ವಿದೇಶಾಂಗ ಸಚಿವಾಲಯದ ಹೇಳಿಕೆಯಲ್ಲಿ ಮಾಹಿತಿ ನೀಡಲಾಗಿದೆ ಕ್ಷಯರೋಗವನ್ನು ಸಂಪೂರ್ಣ ಹೋಗಲಾಡಿಸಲು ಸಾರ್ವಜನಿಕ ಹಾಗೂ ಖಾಸಗಿ ವಲಯಗಳಲ್ಲಿ ಪ್ರಮುಖ ಪರಿಣತರನ್ನು ಒಳಗೊಂಡಂತೆ ಭಾರತ ಹಾಗೂ ಅಮೆರಿಕಾ ಮೈತ್ರಿ ಏರ್ಪಡಿಸಿದೆ ಯುಎಸ್ಎಐಡಿ ಇಂಡಿಯಾ ಟಬಿ ಅಲೈಯನ್ಸ್ ಅನ್ನು ಅಂತಾರಾಷ್ಟೀಯ ಅಭಿವೃದ್ದಿ ಅಮೆರಿಕಾ ಸಂಸ್ಥೆಯ ನಿರ್ವಾಹಕ ಮಾರ್ಕ್ ಗ್ರೀನ್ ಹಾಗೂ ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಸಮ್ಮಖದಲ್ಲಿ ನಿನ್ನೆ ನ್ಯೂಯಾರ್ಕ್ನಲ್ಲಿ ಅಧಿಕೃತವಾಗಿ ಪ್ರಕಟಿಸಿದರು